ಭಯೋತ್ಪಾದನೆಯನ್ನು ಶ್ರಬಲವಾಗಿ ಖಂಡಿಸಿದ ಭಾರತ ಮತ್ತು ಫಿಲಿಪ್ಪಿನ್ಸ್ ಜಾಗತಿಕ ಬೆದರಿಕೆ ವಿರುದ್ದ ಹೋರಾಡಲು ತಮ್ನ ಸಹಕಾರ ಮುಂದುವರೆಸಲು ಬದ್ಗತೆ

ಮತದಾನಕ್ಕಾಗಿ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದೆ

ಬಿಹಾರದ ಸಮಷ್ಟಿಮರ ಮತ್ತು ಮಹಾರಾಷ್ಟದ ಸತಾರಾ ಲೋಕಸಭಾ ಕ್ಷೇತ್ರಗಳು ಉಪಚುನಾವಣೆ ಎದುರಿಸುತ್ತಿವೆ ನಾಳೆ ಮುಕ್ತ ಮತ್ತು ನ್ಲಾಯ ಸಮ್ಮತ ಮತದಾನಕ್ಕೆ ಅಗತ್ನ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಮಹಾರಾಪ್ಸದಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಶಿವಸೇನಾ ಮ್ಯತ್ರಿಕೂಟ ಹಾಗೂ ಕಾಂಗ್ರೆಸ್ ಮತ್ತು ಎನ್ಸಿಪಿ ಮ್ಮೆತ್ರಿಗಳ ನಡುವೆ ಸ್ಪರ್ಧೆ ವಿರ್ಪಟ್ಟಿದೆ ಉಳಿದಂತೆ ಎಂಎನ್ಎಸ್ ಬಿಎಸ್ಒ ಸಿಪಿಐ ಎಂ ಮತ್ತು ಸಿಪಿಐ ಪಕ್ಷಗಳ ಅಭ್ಯರ್ಥಿಗಳು ಸಹ ಕಣದಲ್ಲಿದ್ದಾರೆ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ತೆರೆ ಬಿದ್ದಿದ್ದು ಮತದಾರರನ್ನು ಒಲಿಸುವ ಕೊನೆಯ ಪ್ರಯತ್ನವಾಗಿ ಎಲ್ಲಾ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ನಿನ್ನೆ ಅಂತಿಮ ದಿನ ಬಿರುಸಿನ ಪ್ರಚಾರ ನಡೆಸಿದರು

ಇನ್ನು ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ನೇರ ಹಣಾಹಣಿ ಏರ್ಪಟ್ಲದೆ ಇದರ ಜತೆಗೆ ಐಎನ್ಎಲ್ಡಿ ಆಮ್ ಆದ್ದಿ ಪಾರ್ಟ ಸ್ವರಾಜ್ ಇಂಡಿಯಾ ಪಾರ್ಟ ಜೆಜೆಪ ಬಿಎಸ್ಪಿ ಮತ್ತು ಎಲ್ಜೆಪಿ ಪಕ್ಷಗಳ ಅಭ್ಯರ್ಥಿಗಳು ಸಹ ಚುನಾವಣೆ ಕಣದಲ್ಲಿದ್ದಾರೆ

ಮಹಾತ್ತಾ ಗಾಂಧೀಜಿ ಆದರ್ಶಗಳನ್ನು ಜನಪ್ರಿಯ ಗೊಳಿಸುವಲ್ಲಿ ವಿಶ್ವ ಚಲನಚಿತ್ರರಂಗ ಹಾಗೂ ಚೆಲಿವಿಷನ್ ಮಾಧ್ಯಮದ ಹಲವಾರು ಮಂದಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಚಲನಚಿತ್ರರಂಗದ ಖ್ಯಾತ ದಿಗ್ಗಜರಾದ ಶಾರೂಖ್ ಖಾನ್ ಅಮೀರ್ಖಾನ್ ರಾಜ್ಕುಮಾರ್ ಇರಾನಿ ಅನುರಾಗ್ ಬಸು ಮತ್ತು ಕಂಗನಾ ರಾನೌತ್ ಸೇರಿದಂತೆ ಅನೇಕ ಪ್ರಮುಖ ಕಲಾವಿದರು ಉಪಸ್ಥಿತರಿದ್ದರು ಭಾರತಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಆಗಮಿಸುವಂತಾಗುವ ನಿಟ್ಟನಲ್ಲಿ ನಾವೆಲ್ಲರೂ ಯೋಚಿಸಬೇಕು ದಂಡಿ ವಸ್ತು ಸಂಗ್ರಹಾಲಯ ಹಾಗೂ ಏಕತಾ ಪ್ರತಿಮೆ ಸ್ನಳಕ್ಕೂ ಭೇಟ ನೀಡುವಂತೆ ಚಲನಚಿತ್ರೋದ್ಲಮದ ಸದಸ್ಥರಿಗೆ ಇದೇ ವೇಳೆ ನರೇಂದ್ರ ಮೋದಿ ಹೇಳಿದರು ಕೆಲ ದಿನಗಳ ಹಿಂದಷ್ಟೇ ತಮ್ಮ ಹಾಗೂ ಚೈನಾ ಅಧ್ಯಕ್ಷ ಕ್ಷಿ ಜಿಂಗ್ಪಿಂಗ್ ನಡುವೆ ತಮಿಳುನಾಡಿನ ಮಾಮಲ್ಲಪುರಂನಲ್ಲಿ ಅನೌಪಚಾರಿಕ ಶೃಂಗಸಭೆ ನಡೆದಿತ್ತು ಈ ಕೃಂಗ ಸಭೆಯ ಬಳಿಕ ಮಾಮಲ್ಲಪುರಂಗೆ ಪ್ರವಾಸಿಗರು ಆಗಮಿಸುವ ಸಂಬ್ಡೆಯಲ್ಲಿ ಹೆಚ್ಚಳವಾಗಿದೆ ಎಂದು ತಮಿಳುನಾಡು ಮುಖ್ಚಮಂತ್ರಿ ಇ

ಪಳನಿಸ್ವಾಮಿ ತಮಗೆ ತಿಳಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಇದೇ ವೇಳೆ ಪ್ರಸ್ತಾಪಿಸಿದರು ಚಲನಚಿತ್ರರಂಗದ ಅನೇಕರು ಸಾಕಷ್ಟು ಉತ್ತಮ ಸಲಹೆಗಳನ್ನು ನೀಡುತ್ತಿರುವುದರಿಂದ ಸಂತೋಷವಾಗುತ್ತಿದ್ದು ತಮ್ಮ ಸೃಜನಶೀಲ ಕಾರ್ಯವ್ಯೆಖರಿಯಿಂದ ಗರಿಷ್ಠ ಪರಿಣಾಮ ಬೀರುತ್ತಿದೆ ಎಂದು ಅವರು ಹೇಳಿದರು ಭಾರತದಲ್ಲಿ ವಾರ್ಷಿಕ ಅಂತಾರಾಷ್ಷೀಯ ಮನರಂಜನಾ ಶೃಂಗಮೇಳವನ್ನು ಆಯೋಜಿಸುವ ಚಿಂತನೆ ನಡೆದಿದೆ ಎಂದು ಇದೇ ವೇಳೆ ನರೇಂದ್ರ ಮೋದಿ ಅವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು

ಈ ವೇಳೆ ಉಭಯ ನಾಯಕರು ಭವಿಷ್ಣದಲ್ಲಿ ಪ್ರಬಲ ಪಾಲುದಾರಿಕೆ ಬಗ್ಗೆ ಆಶಾಭಾವನೆ ವ್ಲಕ್ತಪಡಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಭಾರತ ಮತ್ತು ಫಿಲಿಪ್ಟಿನ್ಸ್ ದೇಶಗಳು ಭಯೋತ್ಪಾದನೆಯನ್ನು ಪ್ರಬಲವಾಗಿ ಖಂಡಿಸಿದ್ದು ಈ ಬೆದರಿಕೆ ವಿರುದ್ದ ಹೋರಾಡಲು ಸಹಕಾರದ ಬದ್ದತೆಯನ್ನು ಮುಂದುವರೆಸಿಕೊಂಡು ಹೋಗಲಿದೆ ಎಂದು ಟ್ವಟರ್ನಲ್ಲಿ ತಿಳಿಸಿದ್ದಾರೆ

ಇಲ್ಲಿ ರಾಷ್ಪಪತಿಯವರು ಪ್ರಮುಖವಾಗಿ ಏಷ್ಯಾ ಇಂಡಿಯಾ ನಡುವೆವಿಶೇಷ ಸಂಬಂಧ ಹಾಗೂ ದೇತದ ಆಕ್ಟ್ ಈಸ್ಟ್ ನೀತಿಯನ್ನು ಪ್ರಸ್ತಾಪಿಸಿದರು

ನಿನ್ನೆ ದಂಡಿಯಾತ್ರೆ ಪ್ರದರ್ಶನದ ಮೂಲಕ ಮಹಾತ್ನಾಗಾಂಧಿಯವರ ಜೀವನ ಮತ್ತು ತತ್ವಾದರ್ಶಗಳ ಮೇಲೆ ಬೆಳಕು ಚೆಲ್ಲಲಾಯಿತು ಯುವ ವಿದ್ನಾರ್ಥಿಗಳು ಹೆಚ್ಚನ ಸಂಖ್ಯೆಯಲ್ಲಿ ಈ ಯಾತ್ರೆಯಲ್ಲಿ ಪಾಲ್ಗೊಂಡು ತಮ್ಮ ಅತ್ಸುತ್ನಾಹವನ್ನು ತೋರಿಸಿದರು

ಶ್ರತಿವರ್ಷ ಪ್ರಾಂಕ್ಫರ್ಟ್ ಮಸ್ತಕ ಮೇಳದಲ್ಲಿ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಭಾಗವಹಿಸಲಿದ್ದು ಇದೇ ಮೊದಲ ಬಾರಿಗೆ ಬಹುಮಾಧ್ಯಮ ವಸ್ತು ಶ್ರದರ್ಶನ ಆಯೋಜಿಸಲಾಗಿದೆ

ವಾಷಿಂಗ್ಟನ್ನಲ್ಲಿ ಅವರು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಧಿಕಾರಿಗಳ ಜತೆಗಿನ ಸಭೆಯಲ್ಲಿ ಮಾತನಾಡಿ ಹಣಕಾಸಿನ ಬಲವರ್ಧನೆಯ ಹಾದಿಗೆ ಭಾರತ ದೃಢವಾಗಿ ಬದ್ದವಾಗಿದೆ ಎಂದು ಹೇಳಿದರು

ದೇಶದ ದೆಳವಣಿಗೆಯಲ್ಲಿನ ಮಂದಗತಿಯಿಂದ ಎದುರಾಗುವ ಸವಾಲುಗಳನ್ನು ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರಕಾರದ ಸುಧಾರಣೆಯ ಸರಣಿಯ ಭಾಗವಾಗಿ ಭಾರತ ವೈವಿಧ್ಯಮಯ ನೀತಿಗಳನ್ನು ಜಾರಿಗೊಳಿಸುತ್ತಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು

ಭಾರತದ ಇತರ ಬ್ಲಾಟ್ಸ್ಮನ್ಗಳಾದ ಮಯಾಂಕ್ ಅಗರ್ವಾಲ್ ಮತ್ತು ನಾಯಕ ವಿರಾಟ್ ಕೊಹ್ಲಿ ಬೇಗನೆ ವಿಕೆಟ್ ಕೈಚೆಲ್ಲಿದರೆ ಚೇತೇಶ್ವರ ಪೂಜಾರ್ ಖಾತೆ ತೆರೆಯದೆ ನಿರ್ಗಮಿಸಿದ್ದಾರೆ ದಕ್ಷಿಣ ಆಫ್ರಿಕ ಬೌಲರ್ಗಳ ಪರ ಕೆ